ಎಸ್

ಬಸವರಾಜ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ರಾತ್ರಿ ಎಂಟು ಗಂಟೆಗೆ ದೇಶವನ್ನುದ್ದೇಶಿಸಿ ಪ್ರಸಾರ ಭಾಷಣ ಮಾದಲಿದ್ದಾರೆ ಲಾಕ್ ಡೌನ್ ಘೋಷಣೆಯಾದ ಬಳಿಕ ರಾಷ್ಟವನ್ನುದ್ದೇಶಿಸಿ ಪ್ರಧಾನಮಂತ್ರಿ ಮಾಡುತ್ತಿರುವ ನಾಲ್ಕನೇ ಭಾಷಣ ಇದಾಗಿದೆ

ಕೊರೋನಾ ಸೋಂಕು ನಿಯಂತ್ರಣ ಲಾಕ್ಡೌನ್ ಸಡಿಲಿಕೆ ಆರ್ಥಿಕ ಚಟುವಟಿಕೆಗಳ ಪುನರಾರಂಭ ಮತ್ತಿತರ ವಿಷಯಗಳ ಕುರಿತು ನಿನ್ನೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಮಂತ್ರಿ ವೀಡಿಯೋ ಸಂವಾದ ನಡೆಸಿದ್ದರು ಈ ಸಂದರ್ಭದಲ್ಲಿ ಲಾಕ್ಡೌನ್ ನಂತರದ ಪರಿಸ್ಥಿತಿ ನಿರ್ವಹಣೆ ಕುರಿತು ಯೋಜನೆ ರೂಪಿಸುವಂತೆ ಪ್ರಧಾನಮಂತ್ರಿ ನಿನ್ನೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ನೀಡಿದ್ದರು

ಮಿಸ್ ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಜನ್ಮ ದಿನವನ್ನು ವಿಶ್ವಾದ್ಯಂತ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತದೆ ಈ ಬಾರಿ ಜಗತ್ತಿನಾದ್ಯಂತ ಕೊರೋನಾ ಸೋಂಕು ನಿವಾರಣೆಗಾಗಿ ಶ್ರಮಿಸುತ್ತಿರುವ ದಾದಿಯರನ್ನು ಸ್ಮರಿಸಲಾಗುತ್ತಿದೆ ಕೊರೋನಾ ಸೇನಾನಿಗಳಾಗಿರುವ ದಾದಿಯರು ಕೊರೋನಾ ಸೋಂಕಿತರ ಚಿಕಿತ್ಸೆ ಆರೈಕೆಯಲ್ಲಿ ನಿರಂತರ ತೊಡಗಿದ್ದಾರೆ ಅಂತಾರಾಷ್ಟೀಯ ದಾದಿಯರ ದಿನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಆರೋಗ್ಯ ಸಚಿವ ಬಿ

ಬೆಂಗಳೂರಿನ ತಮ್ಮ ಗೃಹ ಕಚೇರಿಯಲ್ಲಿ ರಾಜೀವ್ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವ ವಿದ್ಯಾಲಯದಿಂದ ಆಯೋಜಿಸಲಾದ ಅಂತಾರಾಷ್ಟೀಯ ಶುಶ್ರೂಷಕರ ದಿನಾಚರಣೆಯನ್ನು ಮುಖ್ಯಮಂತ್ರಿ ಉದ್ಘಾಟಿಸಿದರು

ಆರೋಗ್ಯ ಸಚಿವ ಬಿ ಶ್ರೀರಾಮುಲು ತಮ್ಮ ಟ್ಲೀಟ್ ಸಂದೇಶದಲ್ಲಿ ಪ್ರಪಂಚ ಕೊರೊನಾ ಸೋಂಕಿನ ವಿರುದ್ದ ಹೋರಾಡುತ್ತಿರುವ ಸಂದರ್ಭದಲ್ಲಿ ದಾದಿಯರ ಸೇವೆ ಅನನ್ಯ ಈ ಮಹಾಸಂಕಟದ ಸಮಯದಲ್ಲಿ ಮಾತೃ ಹೃದಯದ ನರ್ಸ್ಗಳು ಮಾಡುತ್ತಿರುವ ಸೇವೆ ನಮ್ಮ ಕಣ್ಣ ಮುಂದಿದೆ ಅವರ ಈ ಸೇವೆಯನ್ನು ಸಮಾಜ ಸದಾಕಾಲ ಸ್ಮರಿಸುತ್ತದೆ ಎಂದಿದ್ದಾರೆ

ಮಂಗಳೂರಿನ ಫಸ್ ನ್ಯೂರೊ ಆಸ್ಸತ್ರೆಯಿಂದ ಮತ್ತೆ ಇಬ್ಬರಿಗೆ ಕೊರೋನಾ ಸೋಂಕು ದ್ವಢಪಟ್ಟಿದೆ

ಈ ಇಬ್ಬರು ಫಸ್ನ್ ನ್ಯೂರೊ ಆಸ್ವತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು

ಈ ಕುರಿತು ನಮ್ಮ ಜಿಲ್ಲಾ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಉದುಪಿ ಮತ್ತು ಮಂಗಳೂರು ಜೋಡಿ ನಗರಗಳಾಗಿದ್ದು ಈ ಎರಡೂ ನಗರಗಳ ನಡುವೆ ಸಂಚಾರಕ್ಕೆ ಜಿಲ್ಲಾಧಿಕಾರಿಗಳಿಂದ ಪಾಸ್ ಅಗತ್ಯವಿಲ್ಲ ಕಂಪನಿಯ ಗುರುತಿನ ಚೀಟಿ ಮತ್ತು ಅನುಮತಿ ಪತ್ರ ಇದ್ದರೆ ಸಂಚರಿಸಬಹುದು ಎಂದು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ತಿಳಿಸಿದ್ದಾರೆ ಈ ಹಿಂದೆ ಮಂಗಳೂರಿಗೆ ತೆರಳ ಬೇಕಿದ್ದರೆ ಪಾಸ್ ಅಗತ್ಯವಿತ್ತು ಇನ್ನು ಮುಂದೆ ಜಿಲ್ಲಾಧಿಕಾರಿಯ ಪಾಸ್ ಅಗತ್ಯ ಇರುವುದಿಲ್ಲ ಸರಕು ಸಾಗಾಟ ಉದ್ಯೋಗ ಮತ್ತು ವೈದ್ಯಕೀಯ ತುರ್ತು ಪ್ರಯಾಣಕ್ಕೆ ಮಾತ್ರ ಅನುಮತಿ ಇದ್ದು ವ್ಯರ್ಥ ಓಡಾಟಕ್ಕೆ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ ಧಾರವಾದ ಜಿಲ್ಲೆಗೆ ಹೊರರಾಜ್ಯಗಳಿಂದ ರಾಜ್ಯಕ್ಕೆ ಆಗಮಿಸುವ ಎಲ್ಲಾ ಪ್ರಯಾಣಿಕರು ಸಾಂಸ್ವಿಕ ಕ್ವಾರಂಟೈನ್ಗೆ ಒಳಪಡುವುದು ಕಡ್ಡಾಯವಾಗಿದೆ ಎಂದು ಜಿಲ್ಲಾಧಿಕಾರಿ ದೀಪಾ ಚೋಳನ್ ತಿಳಿಸಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಯುಕ್ತರು ಹೊರಡಿಸಿರುವ ಪರಿಷ್ಕೃತ ಮಾರ್ಗಸೂಚಿ ಪ್ರಕಾರ ಹೊರರಾಜ್ಯಗಳಿಂದ ಬರುವ ಎಲ್ಲಾ ಪ್ರಯಾಣಿಕರು ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಾಪಿಸಲಾಗಿರುವ ನೋಂದಣಿ ಮತ್ತು ವೈದ್ಯಕೀಯ ತಪಾಸಣೆ ಕೇಂದ್ರದಲ್ಲಿ ನಿಗದಿತ ಪರೀಕ್ಷೆಗೆ ಒಳಪಡಬೇಕು

ಇದಕ್ಕಾಗಿ ಶಾಲೆ ಹಾಸ್ಫೆಲ್ ಕಲ್ಯಾಣ ಮಂಟಪಗಳಂತಹ ಕಟ್ಟಡಗಳಲ್ಲಿ ವ್ಯವಸ್ಥೆ ಕಲ್ಲಿಸಲಾಗಿದೆ ವೆಚ್ಚ ಭರಿಸಲು ಸಿದ್ದ ಇರುವವರಿಗೆ ಹೋಟೆಲ್ಗಳಲ್ಲಿಯೂ ಕ್ವಾರಂಟೈನ್ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ನಗರಗಳ ಅಭಿವೃದ್ದಿ ದೃಷ್ಠಿಯಿಂದ ವಸತಿ ಮತ್ತು ವಾಣಿಜ್ಯೇತರ ಅಸ್ತಿಕರ ಹೆಚ್ಚಳ ಅನಿವಾರ್ಯವಾಗಿದೆಂದು ನಗರಾಭಿವೃದ್ದಿ ಸಚಿವ ಬೈರತಿ ಬಸವರಾಜ ಹೇಳಿದ್ದಾರೆ ಬಳ್ಳಾರಿಯಲ್ಲಿಂದು ನಗರ ಪ್ರದಕ್ಷಣೆ ಮಾಡಿದ ನಂತರ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ನಗರ ಪಾಲಿಕೆಗಳು ಸ್ವಯಂ ಸಂಪನ್ಮೂಲ ಕ್ರೂಡೀಕರಣ ಮಾಡಿಕೊಳ್ಳಬೇಕು ಅದಕ್ಕಾಗಿ ಆಸ್ತಿಗಳ ಮೇಲೆ ತೆರಿಗೆ ವಿಧಿಸುತ್ತಿದೆ ಕಳೆದ ಮೂರು ವರ್ಷಗಳಿಂದ ಈ ತೆರಿಗೆ ಹೆಚ್ಚಳವಾಗಿರಲಿಲ್ಲ

ಲಾಕ್ಡೌನ್ ಹಿನ್ನಲೆಯಲ್ಲಿ ತೆರಿಗೆ ಸಂಗ್ರಹದಲ್ಲಿ ಹಿನ್ನಡೆಯಾಗಿದೆಂದರು ಪಾಲಿಕೆಗಳಲ್ಲಿ ಆಡಳಿತಕ್ಕೆ ಸಿಬ್ಬಂದಿ ಮತ್ತು ಸ್ಲಚ್ಚತೆಗೆ ಪೌರ ಕಾರ್ಮಿಕರ ಕೊರತೆ ಇರುವುದು ಗಮನಕ್ಕೆ ಬಂದಿದೆ

ಬೆಂಗಳೂರಿನ ರಾಷ್ಟೀಯ ವೈಮಾನಿಕ ಪ್ರಯೋಗಾಲಯ ಎನ್ ಎ ಎಲ್ ಕೋರೋನಾ ಸೋಂಕಿತರಿಗೆ ಚೆಕಿತ್ಸೆ ನೀಡುವಲ್ಲಿ ಸಹಾಯಕಾರಿಯಾಗುವ ಸ್ವಾಸ್ಡ್ ವಾಯು ಎಂಬ ಹೆಸರಿನ ಬಿಪಾಪ್ ವೆಂಟಿಲೇಟರನ್ನು ಅಭಿವ್ಬದ್ದಿಪದಿಸಿದೆ

ಎ